ಎಲ್ಲಾ ಗ್ರಾಮ ಪಂಜಾಯಿಗಳಿಗೆ ವಾರ್ಷಿಕ ಒಂದೂವರೆ ಕೋಟಿ ರೂಪಾಯಿ ನೇರ ಅನುದಾನ ಉಪ ಮುಖ್ಯಮಂತ್ರಿ ಡಾ

ಅಶ್ವತ್ವನಾರಾಯಣ

ಸಕಾಲ ಯೋಜನೆ ಪರಿಣಾಮಕಾರಿ ಜಾರಿಗೆ ಅಧಿಕಾರಿಗಳಿಗೆ ಸಚಿವ ಎಸ್ ಸುರೇಶ್ ಕುಮಾರ್ ಸೂಚನೆ

ಪ್ರಧಾನಮಂತ್ರಿ ಸ್ವನಿಧಿ ಸಾಲ ನಿಧಿ ಯೋಜನೆ ಸಮರ್ಪಕ ಅನುಷ್ಠಾನಕ್ಕೆ ಬ್ಯಾಂಕ್ಗಳ ಸಹಕಾರ ಅಗತ್ಯ ನಳಿನ್ ಕುಮಾರ್ ಕಟೀಲು

ಇಂದು ವಿಶ್ವ ಏಡ್ಸ್ ದಿನಾಚರಣೆ ಜಾಗೃತಿ ಕಾರ್ಯಕ್ರಮ ಆಯೋಜನೆ

ಅದರಂತೆ ಗ್ರಾಮೀಣಾಭಿವೃದ್ಧಿಗೆ ಬೇಕಾದ ಎಲ್ಲ ಹಣಕಾಸು ಒದಗಿಸಲಾಗುವುದು ಆಯಾ ಗ್ರಾಮಗಳ ಮನ್ರೇಗಾ ಯೋಜನೆಗಳ ಅನುಷ್ಠಾನದ ಹೊಣೆಯನ್ನು ಜಿಲ್ಲಾ ಪಂಚಾಯಿತಿಯಿಂದ ಗ್ರಾಮ ಪಂಚಾಯಿತಿಗಳಿಗೆ ವಹಿಸಲಾಗುವುದು ಎಂದರು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯಂತೆ ಆದರ್ಶ ಗ್ರಾಮಗಳನ್ನು ನಿರ್ಮಾಣ ಮಾಡುವ ನಿಟ್ಟನಲ್ಲಿ ಆರೋಗ್ಯ ಮೂಲಸೌಕರ್ಯ ಶಿಕ್ಷಣ ರಸ್ತೆ ಕೆರೆಕುಂಟೆ ಸೇರಿದಂತೆ ಎಲ್ಲ ಅಗತ್ತ ಸೌಕರ್ಯಗಳನ್ನು ಒದಗಿಸಲಾಗುವುದು ಎಂದು ತಿಳಿಸಿದರು

ಮಾವು ಸಂಸ್ಕರಣಾ ಘಟಕ ಜಾಗತಿಕ ಗುಣಮಟ್ಟದ ರೇಷ್ಠೆ ಮಾರುಕಟ್ಟೆ ಜೊತೆಗೆ ಆರೋಗ್ತ ಶಿಕ್ಷಣ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಜಿಲ್ಲೆ ಆಮೂಲಾಗ್ರವಾಗಿ ಬೆಳವಣಿಗೆ ಆಗುತ್ತಿದೆ ಎಂದು ಅಶ್ವಕ್ಟನಾರಾಯಣ ತಿಳಿಸಿದರು

ಕೋವಿಡ್ ಸಾಂಕ್ರಾಮಿಕ ರೋಗದಿಂದಾಗಿ ಸಕಾಲದ ಕಾರ್ಯಕ್ಕೆ ಅಲ್ಪ ಹಿನ್ನೆಡೆಯಾಗಿದ್ದು

ಪ್ರಸಕ್ತ ತಿಂಗಳಲ್ಲಿ ಕೋವಿಡ್ ಅರ್ಜಿಗಳ ವಿಲೇವಾರಿಯಲ್ಲಿ ಮಂಡ್ಯ ಜಿಲ್ಲೆ ಪ್ರಥಮ ಸ್ಥಾನ ಚಿಕ್ಕಮಗಳೂರು ದ್ವಿತೀಯ ಸ್ಥಾನ ಪಡೆದರೆ ಚಿಕ್ಕಬಳ್ಳಾಪುರ ತ್ಯತೀಯ ಸ್ಟಾನದಲ್ಲಿದೆ ರಾಯಚೂರು ಬೆಂಗಳೂರು ಕೊನೆಯ ಸ್ಟಾನದಲ್ಲಿವೆ ಬೆಂಗಳೂರು ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಅತೀ ಹೆಚ್ಚು ಅರ್ಜಿಗಳು ಬಂದಿವೆ ಎಂದು ಸಚಿವರು ತಿಳಿಸಿದರು

ಮಂಗಳೂರಿನಲ್ಲಿಂದು ನಡೆದ ಆತ್ಸನಿರ್ಭರ್ ಭಾರತ್ ಪ್ರಧಾನಮಂತ್ರಿ ಸ್ಥನಿಧಿ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರುಸಾಲ ವಿತರಣೆ ಇತರ ಯೋಜನೆಗಳ ಮಾಹಿತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು ಅರ್ಜಿಗಳನ್ನು ಬ್ಯಾಂಕ್ಗಳು ಸೂಕ್ಷ ಕಾರಣಗಳಿಲ್ಲದೆ ತಿರಸ್ಕರಿಸಬಾರದು ಎಂದರು ಜನಧನ್ ಪಾಗೂ ಮುದ್ರಾ ಯೋಜನೆ ಅನುಷ್ಠಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೊದಲ ಸ್ಟಾನದಲ್ಲಿದ್ದು ಈ ಯೋಜನೆಗಳು ಕೊರೋನ ಲಾಕ್ಡೌನ್ನಿಂದ ಕಂಗೆಟ್ಟರುವ ಬಡವರು ಕಿರು ಉದ್ದಿಮೆದಾರರಿಗೆ ಆರ್ಥಿಕ ಜೈತನ್ನ ತುಂಬುವಲ್ಲಿ ಸಹಕಾರಿಯಾಗಿದೆ ಎಂದರು

ಐ ವಿ ತಡೆಗಾಗಿ ಒಗ್ಗಟ್ಟು ಹಾಗೂ ಜವಾಬ್ದಾರಿಯುತ ಪಂಚಿಕೆ ಇದು ಈ ವರ್ಷದ ಘೋಷ ವಾಕ್ಕವಾಗಿದೆ

ಚಿಕ್ಕಬಳ್ಳಾಪುರ ಜಿಲ್ಲಾಸ್ತ್ರೆಯಲ್ಲಿ ನಡೆದ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ವಾಯಾಧೀತ ಬೈರಪ್ಪ ಶಿವಲಿಂಗ ನಾಯಿಕ ಪೆಜ್ ಐ ವಿ ಸೋಂಕು ಪರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಜನಸಮುದಾಯದಲ್ಲಿ ವ್ಯಾಪಕ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಎಂದರು ಬಳ್ಳಾರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ

ಜನಾರ್ಧನ್ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದ್ದ ಬಳ್ಳಾರಿ ಜಿಲ್ಲೆ ಏಳನೇ ಸ್ಥಾನಕ್ಕೆ ಇಳಿದಿದ್ದು ಹೆಚ್ ಐ ವಿ ಸೋಂಕು ಗಣನೀಯವಾಗಿ ಕಡಿಮೆಯಾಗಿದೆ ಎಂದರು

ರವಿ ತಿಳಿಸಿದ್ದಾರೆ

ಚವ್ವಾಣ್ ತಿಳಿಸಿದ್ದಾರೆ

ಯಡಿಯೂರಪ್ಪ ಸ್ತಂದಿಸಿದ್ದಾರೆ

ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಡಿ ಆರ್ ಜಯರಾಜ್ ಕಲಾನಿರ್ದೇಶಕ ಎನ್ ವಿದ್ಯಾಶಂಕರ್ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ಚೆತ್ರನಟಿ ಶೃತಿ ಮತ್ತಿತರರು ಈ ನಿಯೋಗದಲ್ಲಿದ್ದರು ಕೇರಳದ ಶಬರಿಮಲೈನಲ್ಲಿ ಜರುಗುವ ಪ್ರಸತ್ತ ಸಾಲಿನ ಮಂಡಲ ಮಕರವಿಳಕ್ಕು ಕಾರ್ಯಕ್ರಮಕ್ಕೆ ತೆರಳುವ ರಾಜ್ಯದ ಯಾತಾರ್ಥಿಗಳಿಗಾಗಿ ಸಹಾಯವಾಣಿಯನ್ನು ತೆರೆಯಲಾಗಿದೆ

ಸೀನಿಯರ್ ಫೆಲೋಶಿಪ್ ಯೋಜನೆಯಡಿಯಲ್ಲಿ ಜಮಖಂಡಿಯ ವಿಜಯ ಸಿಂಧೂರ ಮಂಗಳೂರಿನ ಜಿ ಕಂದನ್ ಮೈಸೂರಿನ ಗಂಜೀಫಾ ರಘುಪತಿಭಟ್ ಆಯ್ಕೆಯಾಗಿದ್ದಾರೆ ಫೆಲೋಶಿಪ್ಯಡಿಯಲ್ಲಿ ಬೆಂಗಳೂರಿನ ಡಿಂಪಲ್ ಬಿ ಷಹಾ ಮೈಸೂರಿನ ಸುರೇತ್ ಕೆ ವಿಜಯಪುರದ ನಿಂಗನಗೌಡ ಸಿ ಪಾಟೀಲ ಬೆಂಗಳೂರಿನ ಮಂಜುನಾಥ ಕಲ್ಲೆದೇವರು ಕಲಬುರಗಿಯ ಜಗನ್ನಾಥ ಬೆಲ್ಲದ ಆಯ್ಕೆಯಾಗಿದ್ದಾರೆ ಗ್ರಾಫಿಕ್ ಫೆಲೋಶಿಪ್ಗಾಗಿ ಬೆಂಗಳೂರಿನ ಅರ್ಪಿತ ಆರ್

ಪಾಸನದ ಬಸವರಾಜಾಚಾರ್ ಗುಲ್ಬರ್ಗಾದ ಅರವಿಂದ ಕೆ ಕಾಂಬೆ ಬೆಂಗಳೂರಿನ ಮೈನು ವೈ ಬೆಂಗಳೂರಿನ ಅನಿಲ್ ಕುಮಾರ್ ಗೋವಿಂದಪ್ಪ ಆಯ್ಕೆಯಾಗಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ

ಉದಾಸಿ ಹೇಳಿದ್ದಾರೆ

ಭತ್ತ ಮಾರಾಟ ಮಾಡುವ ರೈತರು ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದಲ್ಲಿ ಹೆಸರು ನೋಂದಣಿ ಮಾಡುವುದು ಕಡ್ಡಾಯವಾಗಿದೆ ಎಂದರು

ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಾಡಿದ್ದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂತ ಶ್ರೇಷ್ಠ ಕನಕದಾಸರ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ

ಎನ್ ವ್ಯಾಲಿ ಯೋಜನೆಯ ನೀರು ಚಿಕ್ಕಬಳ್ಳಾಪುರ ತಾಲೂಕು ಗಡಿಭಾಗದಲ್ಲಿನ ಅಂಗರೇಖನಹಳ್ಳಿ ಕೆರೆಯಿಂದ ಮೊದಲ ಬಾರಿಗೆ ಶಿಡ್ಲಫಟ್ಟ ತಾಲೂಕಿಗೆ ಪರಿದ ಹಿನ್ನೆಲೆಯಲ್ಲಿ ಇಂದು ಗುಡಿಪಳ್ಳಿ ಕೆರೆ ಸಮೀಪ ರೈತರು ಸಿಹಿಪಂಚಿ ಸಂಭ್ರಮಾಚರಣೆ ನಡೆಸಿದರು

ಮೈಸೂರಿನ ಚಾಮರಾಜೇಂದ್ರ ಮ್ಯಗಾಲಯದ ಕಾಳಿಂಗ ಸರ್ಪ ನಾಗರ ಹಾವು ಇಂಡಿಯನ್ ಸಾಫ್ಟಶೆಲ್ ಆಮೆ ಮತ್ತು ಫರಿಯಾಲ್ನ್ನು ಒಂದು ವರ್ಷಕ್ಕಾಗಿ ಮೈಸೂರಿನ ನಿವಾಸಿ ಗೌರಿ ನಾಗರಾಜ್ ದತ್ತು ಸ್ತೀಕರಿಸಿದ್ದಾರೆ ಟಾನಿ ಈಗಲ್ ಪಕ್ಷಿಯನ್ನು ಬೆಂಗಳೂರಿನ ನಿವಾಸಿ ಬಸವರಾಜು ಎನ್ ಎಲ್ ಅವರು ದತ್ತು ಸ್ವೀಕರಿಸಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ

ಎಸ್ ಪಿ ಹಾಗೂ ಟಿ ಎಸ್ ಪಿ ಯೋಜನೆಯಡಿ ಇಲಾಖೆಗಳಿಗೆ ನಿಗಧಿಪಡಿಸಿರುವ ಗುರಿಯನ್ನು ಡಿಸೆಂಬರ್ ಮಾಹೆಯ ಅಂತ್ಯದೊಳಗೆ ಸಾಧಿಸಬೇಕೆಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಡಾ ಬಗಾದಿ ಗೌತಮ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಎಸ್ ಪಾಟೀಲ್ ತಿಳಿಸಿದ್ದಾರೆ

ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶ ಮೋಡ ಕವಿದ ವಾಕವಾರಣವಿರಲಿದ್ದು ಮುಂಜಾನೆ ಕೆಲವು ಕಡೆಗಳಲ್ಲಿ ಮಂಜ ಬೀಳುವ ಸಾಧ್ಯತೆಯಿದೆ